ಗಡಿಯಲ್ಲಿ ಪಾಕ್ ಉಗ್ರರ ತಿಬಿರಗಳ ದ್ವಂಸ ಸೇನಾ ಕಾರ್ಯಾಚರಣೆಗೆ ಮುಖ್ಣಮಂತ್ರಿ ಎಚ್

ಕುಮಾರಸ್ವಾಮಿ ವಿವಿಧ ರಾಜಕೀಯ ನಾಯಕರ ಸ್ವಾಗತ

ಇಂದು ಬೆಳಗಿನ ಜಾವ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ ಖ್ವಾ ಪ್ರದೇಶದ ಬಾಲಾಕೋಟ್ನಲ್ಲಿ ನಡೆಸಿದ ದಾಳಿಯ ನಂತರ ಮೊದಲ ಪ್ರಕ್ರಿಯೆ ನೀಡಿದ ಅವರು ಪುಲ್ವಾಮಾ ದಾಳಿಗೆ ಉಗ್ರರ ಅಟ್ಲಹಾಸಗಳಿಗೆ ನಮ್ಮ ಯೋಧರು ತಕ್ಷ ಉತ್ತರ ನೀಡಿ ಇಡೀ ದೇಶವೇ ಹೆಮ್ನೆಪಡುವಂತೆ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಜಸ್ತಾನದ ಚುರುವಿನಲ್ಲಿ ಬಿಜೆಪಿ ವತಿಯಿಂದ ಏರ್ಪಡಿಸಿದ್ದ ಸಮಾವೇಶದಲ್ಲಿ ಮಾತನಾಡಿದ ಅವರು ಉಗ್ರರ ದಾಳಿಗೆ ಪ್ರತಿಯಾಗಿ ಸೇನೆ ಪ್ರತೀಕಾರ ತೀರಿಸುವ ಮೂಲಕ ತಕ್ಕ ಉತ್ತರ ನೀಡಿದೆ ಎಂದರು ದೇಶವನ್ನು ಎಂತಹ ಪರಿಸ್ಥಿತಿಯಲ್ಲೂ ತಲೆತಗ್ಗಿಸುವ ಸನ್ನಿವೇಶಕ್ಕೆ ಹೋಗಲು ಬಿಡುವುದಿಲ್ಲ ರಾಜಕೀಯ ಅಧಿಕಾರ ಎಲ್ಲಕ್ಕಿಂತ ದೇಶ ದೊಡ್ಡದು ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ದಿ ಸರ್ಕಾರದ ಧ್ಯೇಯವಾಗಿದೆ ಎಂದರು

ಪ್ರಧಾನಮಂತ್ರಿ ಕಿಸಾನ್ ಸಮ್ಸಾನ್ ನಿಧಿ ಯೋಜನೆ ಚಾಲನೆ ನೀಡಿದ್ದು ಒಂದು ಕೋಟಗೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಭೂಮಿ ಹೊಂದಿದ ರೈತರ ಖಾತೆಗಳಿಗೆ ಮೊದಲ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗಿದೆ ಎಂದರು

ಕುಮಾರಸ್ವಾಮಿ ಹೇಳಿದ್ದಾರೆ ಭಾರತೀಯ ವಾಯುಪಡೆ ನಡೆಸಿದ ದಾಳಯ ಬಗ್ಗೆ ದೇಶದ ಜನರಿಗೆ ಹೆಮ್ಮೆ ಇದೆ ಎಂದು ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಈ ನಡುವೆ ಬೆಂಗಳೂರಿನಲ್ಲಿಂದು ಉಪಮುಖ್ಯಮಂತ್ರಿ ಡಾ

ಬೆಂಗಳೂರಿನ ಬಿಜೆಪಿ ಕಚೇರಿ ಮುಂದೆ ಪಟಾಕಿ ಸಿಡಿಸಿದ ನಾಯಕರು ಸೇನೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಧಾನಪರಿಷತ್ ವಿರೋಧಪಕ್ಷದ ನಾಯಕ ಕೋಟಾ ತ್ರೀನಿವಾಸ ಪೂಜಾರಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ತಿ ಎನ್ ರವಿಕುಮಾರ್ ಮೊದಲಾದವರು ಹಾಜರಿದ್ದರು ಪುಲ್ವಾಮಾ ದಾಳಗೆ ಪ್ರತಿಯಾಗಿ ಪಾಕಿಸ್ತಾನದ ಚೈಬರ್ ಪಖ್ತೂನ್ಖ್ವಾ ಪ್ರದೇಶದ ಬಾಲಾಕೋಟ್ನಲ್ಲಿ ಬಾಂಬ್ ದಾಳಿ ನಡೆಸುವ ಮೂಲಕ ಭಾರತೀಯ ವಾಯುಪಡೆ ನಡೆಸಿದ ದಾಳಿಯನ್ನು ಮಂಗಳೂರಿನ ನಾಗರಿಕರು ಸ್ವಾಗತಿಸಿದ್ದಾರೆ ಇಂದು ಶ್ರಮುಖ ರಸ್ತೆ ಮತ್ತು ವೃತ್ತಗಳಲ್ಲಿ ಜಮಾಯಿಸಿದ್ದ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸೇನಾಪಡೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು

ಬೆಂಕಿ ಹೆಚ್ಚನ ಪ್ರದೇಶಗಳಿಗೆ ವ್ಲಾಪಿಸದಂತೆ ಹೆಲಿಕಾಪ್ಲರ್ಗಳ ಮೂಲಕ ನೀರು ಸಿಂಪಡಿಸುವ ಕಾರ್ಯದಲ್ಲಿ ತೊಡಗಿದ್ದು ನಿಧಾನವಾಗಿ ಪರಿಸ್ತಿತಿ ಹತೋಟಗೆ ಬರುತ್ತಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಎರಡು ಹೆಲಿಕಾಪ್ವರ್ಗಳು ಹಿರಿಕೆರೆಯಿಂದ ನೀರು ತುಂಬಿಕೊಂಡು ಕರಡಿ ಕಲ್ಲುಗುಡ್ಡದಲ್ಲಿ ಬೆಂಕಿಯನ್ನು ನಂದಿಸುವ ಕೆಲಸದಲ್ಲಿ ತೊಡಗಿವೆ ಕಾಡ್ಗಿಚ್ಚನಿಂದ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ನಾಶವಾಗಿದೆ

ಅವಘಡದ ಹಿನ್ನೆಲೆಯಲ್ಲಿ ಟೈಗರ್ ಸಫಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಸಲಾಗಿದೆ ಸ್ವಯಂ ಸೇವಕರು ಸಹ ಬೆಂಕಿ ನಂದಿಸಲು ಅರಣ್ಞ ಸಿಬ್ಲಂದಿಗೆ ನೆರವಾಗುತ್ತಿದ್ದಾರೆ ಸ್ವಯಂ ಸೇವಕರಿಗೆ ಸಹಾಯ ಮಾಡಲು ಜನತೆ ಮುಂದಾಗಬೇಕೆಂದು ಅರಣ್ಞ ಇಲಾಖೆ ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ ಬೆಂಕಿ ನಂದಿಸಲು ಬರುವ ಸ್ವಯಂ ಸೇವಕರು ತಮ್ನ ಜೊತೆ ಕುಡಿಯುವ ನೀರು ಮತ್ತು ತಂಪು ಪಾನೀಯಗಳನ್ನು ತರಬೇಕೆಂದು ಮನವಿ ಮಾಡಲಾಗಿದೆ ಸ್ವಯಂ ಸೇವಕರಿಗೆ ಅಗತ್ಯ ಸಾಮಗ್ರಿ ತಲುಪಿಸಲು ಸಹಾಯವಾಗುವಂತೆ ಮೈಸೂರು ಮೃಗಾಲಯದಲ್ಲಿ ಕೌಂಟರ್ ತೆರೆಯಲಾಗಿದ್ದು

ನಾಲ್ಲು ಪ್ರಖ್ಯಾತ ಗಾರ್ಮೆಂಟ್ ಕಂಪನಿಗಳು ಬಳ್ಳಾರಿಯಲ್ಲಿ ಭಾರೀ ಬಂಡವಾಳ ತೊಡಗಿಸಲು ಒಪ್ಪಂದ ಮಾಡಿಕೊಂಡಿವೆ ಎಂದು ಸಂಸದ ವಿ

ಬಳ್ಳಾರಿಯಲ್ಲಿಂದು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಂಟಿಯಾಗಿ ಏರ್ಪಡಿಸಿದ್ದ ಎರಡು ದಿನಗಳ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಈ ವಿಷಯ ತಿಳಿಸಿದರು

ಇದರಿಂದ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶ ದೊರಕಲಿದೆ ಎಂದು ಅವರು ಹೇಳಿದರು

ಶಾಸಕ ಜಿ ಸೋಮಶೇಖರರೆಡ್ಡಿ ಮಾತನಾಡಿ ಎಲ್ಲ ಉದ್ದಿಮೆದಾರರು ಕೈಜೋಡಿಸಿದರೆ ಬಳ್ಳಾರಿಯನ್ನು ಉತ್ತಮ ಗಾರ್ಮೆಂಟ್ ಜಿಲ್ಲೆಯನ್ನಾಗಿ ಮಾಡಿ ಕೀರ್ತಿ ತರಬಹುದಾಗಿದೆ ಎಂದರು

ಸ್ವಂತ ಉದ್ದಿಮೆ ಪ್ರಾರಂಭಿಸಲು ಪ್ರೇರಣೆ ಕುರಿತು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು

ನಾಳೆ ಸ್ಥಳೀಯ ಜವಳಿ ಘಟಕಗಳಿಗೆ ಅಧ್ಯಯನ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ

ಪಾಲಿಕೆಯ ಪಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶೋಭಾ ಸುನೀಲ್

ಗ್ರಾಮೀಣ ಅಭಿವೃದ್ಧಿ

ಈ ಪ್ರಶಸ್ತಿಯು ಒಂದು ಕೋಟಿ ರೂಪಾಯಿ ನಗದು ಪುರಸ್ನಾರ ಪ್ರಶಸ್ತಿ ಸುರುಳಿ ಫಲಕ ಮತ್ತು ಸಾಂಪ್ರದಾಯಿಕ ಕರಕುಶಲ ವಸ್ತುವನ್ನು ಒಳಗೊಂಡಿದೆ

ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ದಿಗಾಗಿ ಸುಮಾರು ಐದು ಸಾವಿರ ಕೋಟ ರೂಪಾಯಿಗೂ ಹೆಚ್ಚಿನ ವಿವಿಧ ಅಭಿವೃದ್ದಿ ಕಾಮಗಾರಿಗಳಗೆ ಮುಖ್ಯಮಂತ್ರಿ ಎಚ್ ಡಿ

ಮಂಡ್ಕದಲ್ಲಿಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಪುಟ್ಟರಾಜು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು